ಸಭೆಯಲ್ಲಿ ಪರಾಮರ್ಶೆ

ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರ ಸಂಚಾರ ಕುರಿತಂತೆ ಕೇಂದ್ರ ಗ್ಬಹ

ಕೊರೋನಾ ವೈರಾಣು ಸೋಂಕು ಕುರಿತ ವಾಸ್ತವಿಕ ಪರಿಸ್ಥಿತಿ ಹಾಗೂ ಇತ್ತೀಚಿನ ಅಂಕಿ ಅಂಶ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು ಸೋಂಕು ಹರಡದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡಿರುವ ಕ್ರಮ ಹಾಗೂ ಸೋಂಕು ತಡೆಯುವ ಕಾರ್ಯತಂತ್ರ ಕುರಿತು ಚರ್ಚೆಸಲಾಯಿತು

ಸೋಂಕನ್ನು ಪರಿಣಾಮಕಾರಿಯಾಗಿ ತಡೆಯುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಬಳಕೆ ಅತ್ಯುತ್ತಮ ಮಾರ್ಗವಾಗಿದೆ ಎಂದ ಆರೋಗ್ಯ ಸಚಿವರು ಈ ನಿಟ್ಟಿನಲ್ಲಿ ವಿವಿಧ ಸಚಿವರು ಮತ್ತು ಉನ್ನತ ಮಟ್ಟದ ಗುಂಪುಗಳ ಕಾರ್ಯ ತೃಪ್ತಿದಾಯಕ ಎಂದರು ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ

ಜೈಶಂಕರ್ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪರಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಆರೋಗ್ಯ ಖಾತೆ ಸಚಿವ ಅಶ್ವಿನಿ ಕುಮಾರ್ ಚೌಬೆ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಗೃಹ ಕಾರ್ಯದರ್ಶಿ ಅಜಯ್ಕುಮಾರ್ ಭಲ್ಲ ಮತ್ತಿತರರು ಭಾಗವಹಿಸಿದ್ದರು

ಲಾಕ್ಡೌನ್ ಅವಧಿಯಲ್ಲಿ ಕೃಷಿ ಚಟುವಟಿಕೆ ಮುಂದುವರೆಸಲು ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ದೇಶದ ಹೊರಗೆ ವಿವಿಧೆಡೆ ಸಿಲುಕಿರುವ ಭಾರತೀಯ ನಾಗರಿಕರು ಹಾಗೂ ದೇಶದೊಳಗೆ ಸಿಲುಕಿರುವ ಜನರ ಸಂಚಾರ ಕುರಿತಂತೆ ಕೇಂದ್ರ ಗೃಹ ಸಚಿವಾಲಯ ಮಾರ್ಗಸೂಚಿ ಬಿದುಗಡೆ ಮಾಡಿದೆ ಇದರ ಅನ್ವಯ ದೇಶದ ಹೊರಗೆ ವಿವಿಧೆಡೆ ಸಿಲುಕಿರುವ ವಲಸೆ ಕಾರ್ಮಿಕರು ಸೇರಿದಂತೆ ಒತ್ತಡದಲ್ಲಿರುವ ಜನರು ಭಾರತಕ್ಕೆ ಪ್ರಯಾಣಿಸಲು ಆದ್ಯತೆ ಮೇರೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ ಅಲ್ಪಕಾಲೀನ ವೀಸಾ ಅವಧಿ ಪೂರ್ಣವಾದ ನಾಗರಿಕರು ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿರುವವರು ಗರ್ಭಿಣಿಯರು ಮತ್ತು ಹಿರಿಯ ನಾಗರಿಕರ ಪ್ರಯಾಣಕ್ಕೆ ಆದ್ಯತೆ ನೀದಲಾಗುವುದು

ಪ್ರಯಾಣಕ್ಕೆ ಮುನ್ನ ಎಲ್ಲ ಪ್ರಯಾಣಿಕರನ್ನು ಥರ್ಮಲ್ ಸ್ಕೀನಿಂಗ್ ತಪಾಸಣೆಗೆ ಒಳಪದಿಸಲಾಗುವುದು ಅಲ್ಲದೇ ಪ್ರಯಾಣ ಕಾಲದಲ್ಲಿ ಸಾಮಾಜಿಕ ಅಂತರ ನೈರ್ಮಲ್ಯ ಮಾರ್ಗಸೂಚೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಇದಲ್ಲದೆ ವಿವಿಧ ಕಾರಣಗಳಿಂದ ದೇಶದಲ್ಲಿ ಸಿಲುಕಿರುವ ಜನರು ವಿದೇಶಗಳಿಗೆ ಪ್ರಯಾಣಿಸಲು ಸಹ ಇದೇ ಮಾರ್ಗಸೂಚಿ ಅನ್ವಯ ಅನುಮತಿ ನೀಡಲಾಗುವುದು ಇದರ ಪ್ರಯಾಣ ವೆಚ್ಚವನ್ನು ಪ್ರಯಾಣಿಕರೇ ಭರಿಸಬೇಕಿದ್ದು ಆರೋಗ್ಯ ಮಾರ್ಗಸೂಚಿಯನ್ನು ತಪ್ಪದೇ ಪಾಲಿಸುವುದು ಕಡ್ಡಾಯ ಎಂದು ಸಚಿವಾಲಯ ತಿಳಿಸಿದೆ

ಇದಲ್ಲದೆ ಮಾಲ್ಡೀವ್ಸ್ ಮತ್ತು ಯುಎಇಯಿಂದ ನಾಗರಿಕರನ್ನು ಕರೆತರಲು ಮೂರು ಹಡಗುಗಳನ್ನು ನಿಯೋಜಿಸಿರುವುದಾಗಿ ನೌಕಾಪಡೆ ಸ್ಪಷ್ಟಪದಿಸಿದೆ ವಿದೇಶದಿಂದ ನಾಗರಿಕರು ಬಂದ ನಂತರ ಆರೋಗ್ಯ ತಪಾಸಣೆ ಗೃಹ ದಿಗ್ಬಂಧನ ಸೇರಿದಂತೆ ವಿವಿಧ ಮುನ್ನೆಚ್ಚರಿಕೆ ಖಾತರಿ ಪದಿಸಿಕೊಳ್ಳುವಂತೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸೂಚನೆ ನೀಡಿದೆ

ಈಶಾನ್ಯ ರಾಜ್ಯಗಳ ಪ್ರದೇಶ ದ್ವೀಪ ಪ್ರದೇಶಗಳು ಹಾಗೂ ಪರ್ವತ ಪ್ರದೇಶಗಳಿಗೆ ಅಗತ್ಯ ಹಾಗೂ ವೈದ್ಯಕೀಯ ಸರಕುಗಳ ಸಾಗಾಣಿಕೆಗೆ ಹೆಚ್ಚಿನ ಲಕ್ಷ್ಣ ವಹಿಸಲಾಗಿದೆ

ಪವನ್ಹನ್ಸ್ ಸಂಸ್ಡೆ ಸೇರಿದಂತೆ ಹೆಲಿಕಾಪ್ಟರ್ ಸೇವೆಗಳು ಜಮ್ಮ ಕಾಶ್ಮೀರ ಲಡಾಕ್ ದ್ವೀಪ ಪ್ರದೇಶಗಳು ಈಶಾನ್ಯ ವಲಯಗಳಿಗೆ ವೈದ್ಯಕೀಯ ಸರಕು ಹಾಗೂ ರೋಗಿಗಳನ್ನು ಸಾಗಾಣಿಕೆ ಮಾಡಿವೆ ದೇಶೀಯ ಸರಕು ಸಾಗಾಣಿಕೆ ವಿಮಾನ ಸಂಸ್ದೆಗಳಾದ ಸ್ವೈಸ್ ಜೆಟ್ ಬ್ಲೂದರ್ಟ್ ಇಂಡಿಗೋ ಹಾಗೂ ವಿಸ್ವಾರ ವಾಣಿಜ್ಯ ಆಧಾರದ ಮೇಲೆ ಸರಕು ವಿಮಾನಗಳ ಕಾರ್ಯಾಚರಣೆ ನಡೆಸುತ್ತಿವೆ

ಸುಧಾಕರ್ ತಿಳಿಸಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು ಎಲ್ಲಾ ಖಾಸಗಿ ಹಾಗೂ ಇಎಸ್ಐ ವೈದ್ಯಕೀಯ ಕಾಲೇಜುಗಳಲ್ಲಿ ಸೋಂಕು ಪತ್ತೆಗಾಗಿ ಆರ್ಟಿ ಪಿಸಿಆರ್ ಲ್ಯಾಬ್ಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಜಯಂತಿ ಆಕಾಶವಾಣಿಗೆ ತಿಳಿಸಿದ್ದಾರೆ

ಸೋಂಕಿಗೆ ಸಮರ್ಥ ಔಷಧ ಮತ್ತು ಲಸಿಕೆ ಕಂಡು ಹಿಡಿಯಲು ಈ ಸಂಶೋಧನಾ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಎಂದು ಸಿಸಿಎಂಬಿ ತಿಳಿಸಿದೆ

ಕೊಡುಗೆ ಕುರಿತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ವಿಡಿಯೋ ಸಂವಾದದ ಮೂಲಕ ಪರಾಮರ್ಶೆ ನಡೆಸಿದರು ಜಿಲ್ಲಾಡಳಿತಗಳೊಂದಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ಎನ್

ಕೆಡೆಟ್ ಗಳನ್ನು ಶ್ಲಾಘಿಸಿದ ಅವರು ಮಾರುಕಟ್ಟೆಗಳಲ್ಲಿ ಜನರು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಲು ಆಹಾರ ಸೇರಿದಂತೆ ಅಗತ್ಯವಸ್ತುಗಳ ಸಂಗ್ರಹಣೆ ಮತ್ತು ವಿತರಣೆ ಮುಖಗವಸುಗಳ ತಯಾರಿಕೆ ವಾಹನ ಸಂಚಾರ ನಿಯಂತ್ರಣ ಹೀಗೆ ಹಲವಾರು ಕೆಲಸಗಳಲ್ಲಿ ಕೆಡೆಟ್ ಗಳು ಕೊಡುಗೆ ನೀಡಿರುವುದು ಅಭಿನಂದನಾರ್ಹ ಎಂದರು

ಸೋಂಕು ನಿಯಂತ್ರಣದಲ್ಲಿಎಲ್ಲಾ ಎನ್

ಸಿ ಕೆಡೆಟ್ಗಳು ಸ್ದಳೀಯ ಆಡಳಿತಗಳೊಂದಿಗೆ ಕೈಜೋಡಿಸಿರುವುದು ಅತ್ಯಂತ ಪ್ರಶಂಸನೀಯ ಆದರೆ ಕೆಡೆಟ್ ಗಳನ್ನು ಅವರು ತರಬೇತಿ ಪಡೆದಿರುವ ಕ್ಷೇತ್ರಗಳಲ್ಲಿ ಮಾತ್ರ ತೊಡಗಿಸುವಂತೆ ಅವರು ಎಚ್ಚರಿಕೆ ನೀಡಿದರು

ದೇಶಾದ್ಯಂತ ವಿದ್ಯಾರ್ಥಿಗಳೊಂದಿಗಿನ ಸಂವಾದದ ವೇಳೆ ಈ ಮಾಹಿತಿ ನೀಡಿದ್ದಾರೆ